ಕ್ಷೇತ್ರಗಳಲ್ಲಿ ಇಂದು ಮೊದಲನೇ ಹಂತಕ್ಕೆ ಮತದಾನ ಆರಂಭ

ದಿನ ದೇಶದ ಹಲವು ಭಾಗಗಳಲ್ಲಿ ಸುರಿದ ಭಾರಿ ಮಳೆ ಬಿರುಗಾಳಿ ಸಹಿತ ಗುಡುಗಿಗೆ

ಆದರೆ ಚುನಾವಣಾ ಆಯೋಗ ತಮಿಳುನಾಡಿನ ವೆಲ್ಲೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಹೆಚ್ಚಿನ ಹಣ ಬಳಕೆ ಆರೋಪದ ಮೇರೆಗೆ ರದ್ದುಪಡಿಸಿದೆ

ಮಾಜಿ ಮುಖ್ಯಮಂತ್ರಿಗಳಾದ ಕಾಂಗ್ರೆಸ್ನ ಅಶೋಕ್ ಚವಾಣ್ ಮತ್ತು ಸುಶೀಲ್ ಕುಮಾರ್ ಶಿಂದೆ ಕ್ರಮವಾಗಿ ನಂದೇಡ್ ಮತ್ತು ಸೋಲಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ ತಮ್ಮ ಅಭ್ಯರ್ಥಿಗಳ ಪರ ಮತದಾನ ಮಾಡಲು ಮಹಿಳಾ ಮತದಾರರನ್ನು ಪ್ರೋತ್ಪಾಹಿಸುವ ನಿಟ್ಟಿನಲ್ಲಿ ಸಖಿ ಮತಕೇಂದ್ರಗಳನ್ನು ಸ್ತಾಪಿಸಲಾಗಿದೆ ಎಂದು ಮಹಾರಾಷ್ಟದ ಹೆಚ್ಚುವರಿ ಮುಖ್ಯ ಚುನಾವಣಾ ಅಧಿಕಾರಿ ದಿಲಿಪ್ ಶಿಂದೆ ಹೇಳಿದ್ದಾರೆ ಪಶ್ಚಿಮ ಬಂಗಾಳದ ಜಲ್ಟೈಗುರಿ ರೈಗುನಿ ಮತ್ತು ಡಾರ್ಜಲಿಂಗ್ ಲೋಕಸಭಾ ಕ್ಷೇತ್ರಗಳಿಗೂ ಇಂದು ಮತದಾನ ನಡೆಯುತ್ತಿದೆ ಈ ರಾಜ್ಯದ ವಿಶೇಷ ಮೇಲ್ವಿಚಾರಕರಾಗಿ ಹಿರಿಯ ಐಎಎಸ್ ಅಧಿಕಾರಿ ಅಜಯ್ ವಿ ನಾಯಕ್ ಅವರನ್ನು ಚುನಾವಣಾ ಆಯೋಗ ನೇಮಕ ಮಾಡಿದೆ ಇದಲ್ಲದೆ ಮುಕ್ತ ಮತ್ತು ನ್ಯಾಯ ಸಮ್ಮತ ಮತದಾನಕ್ಕಾಗಿ ವಿಶೇಷ ಪೊಲೀಸ್ ಮೇಲ್ವಿಚಾರಕರಾಗಿ ವಿವೇಕ್ ದುಬೇ ಅವರನ್ನು ಆಯೋಗ ನೇಮಿಸಿದೆ ಬಿಹಾರದ ಪೊರ್ನಿಯಾ ಕಿಶನ್ ಗಂಜ್ ಕಠಿಹಾರ್ ಭಾಗಲ್ಪುರ್ ಮತ್ತು ಬಂಕಾ ದ್ವಿತೀಯ ಹಂತದ ಚುನಾವಣೆಗೆ ಒಳಪಟ್ಟಿವೆ ಈ ನಡುವೆ ಆರ್ಜೆಡಿ ಪಕ್ಷ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ ಆರೋಪದ ಮೇರೆಗೆ ಪಕ್ಷದಿಂದ ಆರು ವರ್ಷಗಳ ಕಾಲ ಅಲಿ ಅಶ್ರಫ್ ಫತ್ಮಿ ಅವರನ್ನು ಹೊರಹಾಕಿದೆ ಉತ್ತರ ಪ್ರದೇಶದ ಅಮ್ರೊಹಾ ಅಲಿಗಢ್ ಮಥುರಾ ಫತೇಪುರ್ ಸಿಕ್ರಿ ನಾಗಿನಾ ಬುಲಾಂದ್ ಶಹರ್ ಹತ್ರಾಸ್ ಮತ್ತು ಆಗ್ರಾದಲ್ಲಿ ಈ ಹಂತದಲ್ಲಿ ಚುನಾವಣೆ ನಡೆಯುತ್ತಿದೆ

ಮಥುರಾ ಕ್ಷೇತ್ರದಿಂದ ಬಿಜೆಪಿಯ ಹೇಮಾಮಾಲಿನಿ ಫತೇಪುರ್ ಸಿಕ್ರಿ ಕ್ಷೇತ್ರದಿಂದ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ರಾಜ್ ಬಬ್ಬರ್ ಮತ್ತು ಎಸ್ಪಿ ಬಿಎಸ್ಪಿ ಆರ್ಎಲ್ಡಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಕುನ್ವಾರ್ ದಾನಿಶ್ ಅಲಿ ಅಮ್ರೋಹಾ ಕ್ಷೇತ್ರದಿಂದ ಕಣಕ್ಕಿ ಳಿದಿದ್ದಾರೆ ಈ ಮಧ್ಯೆ ಸಮಾಜವಾದಿ ಪಕ್ಷ ಚಲನಚಿತ್ರ ನಟ ಹಾಗೂ ರಾಜಕಾರಣಿ ಶತ್ರುಫ್ನ ಸಿನ್ಣಾ ಅವರ ಪತ್ತಿ ಪೂನಮ್ ಸಿನ್ಣಾ ಲಖನೌ ಕ್ಷೇತ್ರದಿಂದ ಹಿರಿಯ ಬಿಜೆಪಿ ಅಭ್ಯರ್ಥಿ ರಾಜನಾಥ್ ಸಿಂಗ್ ವಿರುದ್ದ ಸ್ಪರ್ಧಿಸಲಿದ್ದಾರೆ ಎಂದು ಪ್ರಕಟಿಸಿದೆ ಅಸ್ಖಾಂನ ಕೆಲವು ಸ್ಡಳಗಳಲ್ಲಿ ಮತದಾನವನ್ನು ವಿಡಿಯೋ ಚಿತ್ರೀಕರಣಕ್ಕೆ ಹಾಗೂ ವೆಬ್ ಕಾಸ್ಚಿಂಗ್ ನಡೆಸಲು ಅಗತ್ಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ

ಮಧ್ಯ ಪ್ರದೇಶದ ಸಾದ್ಲಿ ಪ್ರಗ್ನಾ ಸಿಂಗ್ ಠಾಕೂರ್ ಬಿಜೆಪಿಯಿಂದ ಹಿರಿಯ ಕಾಂಗ್ರೆಸ್ ಮುಖಂಡ ದಿಗ್ಸಿಜಯ್ ಸಿಂಗ್ ವಿರುದ್ದ ಭೋಪಾಲ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ

ಮುಕ್ತ ಹಾಗೂ ನ್ಯಾಯ ಸಮ್ಮತ ಮತದಾನಕ್ಕೆ ಚುನಾವಣಾ ಆಯೋಗ ವ್ಯಾಪಕ ಸಿದ್ದತೆ ಮಾಡಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಮಂಡ್ಯ ಹಾಸನ ಮೈಸೂರು ಕೊಡಗು ಚಾಮರಾಜನಗರ ಉಡುಪಿ ಚಿಕ್ಕ ಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಲೋಕಸಭಾ ಕ್ವೇತ್ರಗಳಲ್ಲಿ ಇಂದು ಮತದಾನ ನಡೆಯಲಿದೆ

ಎಲ್ಲಾ ಮತಗಟ್ಟಿಗಳಲ್ಲೂ ವಿದ್ಯುನ್ಮಾನ ಮತಯಂತ್ರಗಳು ಹಾಗೂ ಮತದಾನ ಖಾತರಿ ಯಂತ್ರಗಳು ಅಂದರೆ ವಿವಿ ಪ್ಯಾಟ್ ಯಂತ್ರಗಳನ್ನು ಸಜ್ನಾಗಿ ಇಡಲಾಗಿದೆ

ದಿವ್ಯಾಂಗ ಮತದಾರರು ಚುನಾವಣೆಯಿಂದ ದೂರ ಉಳಿಯದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಈ ಬಾರಿ ಚುನಾವಣಾ ಆಯೋಗ ವಿಶೇಷ ವ್ಯವಸ್ಥೆಗಳನ್ನು ಕಲ್ಪಿಸಿದೆ ದಿವ್ಯಾಂಗ ಮತದಾರರನ್ನು ಅವರ ಮನೆಗಳಿಂದ ಮತಗಟ್ಟೆಗಳಿಗೆ ಹಾಗೂ ಮತದಾನದ ನಂತರ ಮತ್ತೆ ಮನೆಗೆ ತಲುಪಿಸಲು ವಾಹನ ವ್ಯವಸ್ಥೆ ಮತಗಟ್ಟೆಗಳಲ್ಲಿ ಗಾಲಿಕುರ್ಚಿಗಳು ಸಹಾಯಕರು ಹಾಗೂ ಸುಗಮ ಸಂಚಾರಕ್ಕೆ ನೆರವಾಗುವ ರ್ಯಾಂಪ್ಗಳನ್ನು ನಿರ್ಮಿಸಲಾಗಿದೆ

ಪಾರ್ಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಪ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ಸಿಬ್ಬಂದಿಗೆ ನೀಡುವ ಐದಿ ಕಾರ್ಡ್ ಪಾನ್ ಕಾರ್ಡ್ ಅಧಾರ್ ಕಾರ್ಡ್ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಪಾಸ್ಬುಕ್ ಮನ್ರೇಗಾ ಉದ್ಯೋಗ ಚೀಟಿ ಕಾರ್ಮಿಕ ಸಚಿವಾಲಯ ನೀಡಿರುವ ಆರೋಗ್ಯ ವಿಮೆ ಕಾರ್ಡ್ ಮತ್ತು ಪಿಂಚಣಿ ದಾಖಲೆ ಪತ್ರ ಇವುಗಳ ಪೈಕಿ ಯಾವುದಾದರೂ ಒಂದು ಪೋಟೋ ಗುರುತಿನ ಚೀಟಿಯನ್ನು ತೋರಿಸಿ ಮತಚಲಾಯಿಸಬಹುದು ಎಂದು ಚುನಾವಣಾ ಆಯೋಗ ತಿಳಿಸಿದೆ ಎಲ್ಲಾ ಮತಗಟ್ಟೆಗಳಲ್ಲಿ ಕುಡಿಯುವ ನೀರು ಮತ್ತಿತರ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ದೃಷ್ಷಿವಿಕಲಚೇತನ ಮತದಾರರ ಚೀಟಿಗಳು ಹಾಗೂ ವಿದ್ಯುನ್ಮಾನ ಮತಯಂತ್ರಗಳಲ್ಲಿ ಬ್ರೈಲ್ಲಿಪಿ ಮುದ್ರಿತ ವಿವರಗಳನ್ನು ಅಳವಡಿಸಲಾಗಿದೆ

ಮೂರನೇ ಹಂತದ ಲೋಕಸಭಾ ಚುನಾವಣೆಯ ಪ್ರಚಾರ ದಿನದಿಂದ ದಿನಕ್ಕೆ ಬಿರುಸುಗೊಳ್ಳುತ್ತಿದೆ

ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಸಾರ್ವಜನಿಕ ಸಭೆಗಳನ್ನುದ್ದೇಶಿ ಮಾತನಾದಿದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರಸ್ತುತ ಚುನಾವಣೆ ನಮ್ಮ ಮುಂದಿನ ಪೀಳಿಗೆಯನ್ನು ನಿರ್ಧರಿಸಲಿದೆ ಎಂದು ಹೇಳಿದ್ದಾರೆ ಇದೇ ವೇಳೆ ಕಳೆದ ಮೂರು ದಿನಗಳಿಂದ ಬಿರುಗಾಳಿ ಸಹಿತ ಮಳೆಗೆ ತುತ್ತಾಗಿರುವ ರೈತರ ಬೆಂಬಲಕ್ಕೆ ಸರ್ಕಾರ ನಿಲ್ಲಲಿದೆ ಎಂದಿದ್ದಾರೆ ಒಂದು ವೇಳೆ ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬಂದರೆ ನೀರಾವರಿ ಸಮಸ್ಯೆ ಬಗೆಹರಿಸಲು ಪ್ರತ್ಯೇಕ ಜಲಶಕ್ತಿ ಮಂತ್ರಾಲಾಯ ರಚಿಸುವುದಾಗಿ ಹೇಳಿದ್ದಾರೆ ಛತ್ತೀಸ್ಗಡದ ರಾಯ್ಗಡ್ನಲ್ಲಿ ಚುನಾವಣಾ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಗಳು ಬರುತ್ತೆ ಮುಂದುವರೆಯುತ್ತೆ ಆದರೆ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವ ನಿರ್ಧಾರ ಬದಲಾಗುವುದೇ ಇಲ್ಲ ಎಂದಿದ್ದಾರೆ ಒಡಿಶಾದ ಭವಾನಿಪಟ್ನಾದಲ್ಲೂ ಪ್ರಧಾನಿ ಸಾರ್ವಜನಿಕ ಯಾಲಿಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಮಧ್ಯೆ ಉತ್ತರ ಪ್ರದೇಶದ ಶಹಜಾನ್ ಪುರದಲ್ಲಿ ನಡೆದ ಚುನಾವಣಾ ರಾಲಿಯಲ್ಲಿ ಮಾತನಾಡಿದ ಕೇಂದ್ರ ಗ್ಬಹ ಸಚಿವ ರಾಜನಾಥ್ ಸಿಂಗ್ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ ಐದು ವರ್ಷಗಳಲ್ಲಿ ವಿಶ್ವದ್ಯಾದಂತ್ಯ ಗೌರವ ಸಂಪಾದಿಸಿದೆ ದೇಶ ಸೂಪರ್ ಶಕ್ತಿ ಮತ್ತು ವಿಶ್ವ ಗುರು ಆಗುವುದನ್ನು ಬಿಜೆಪಿ ಬಯಸುತ್ತಿದೆ ಎಂದು ಹೇಳಿದ್ದಾರೆ ಕಣ್ಣೂರು ವಯನಾಡಿನ ಸುಲ್ತಾನ್ ಬಥೇರಿಯ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹಣಕಾಸಿನ ಬಿಕ್ಕಟ್ಟು ಹಗರಣಗಳು ಮತ್ತು ಕೃಷಿ ಬೆಳೆಗಳ ಬೆಲೆ ಕುಸಿತ ಈ ಚುನಾವಣೆ ಮೇಲೆ ಪರಿಣಾಮ ಬೀರಲಿವೆ ಎಂದಿದ್ದಾರೆ

ನಾಮಪತ್ರಗಳ ಪರಿಶೀಲನೆ ಶನಿವಾರ ನಡೆಯಲಿದೆ ನಾಮಪತ್ರ ಹಿಂಪಡೆಯಲು ಸೋಮವಾರ ಕೊನೆಯ ದಿನವಾಗಿದೆ

ಕೇಂದ್ರದ ಮಾಜಿ ಸಚಿವ ರಾಜೀವ್ ಪ್ರತಾಪ್ ರೂದಿ ಸರಾನ್ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದಾರೆ

ರಾಜಸ್ಥಾನದ ಪರಿಹಾರ ಕಾರ್ಯದರ್ಶಿ ಅಶುತೋಷ್ ಎ